ನೀಡುವಂತೆ ಕೇಂದ್ರದ ಸೂಚನೆ

ದೇಶದಲ್ಲಿ ಕೊರೊನಾ ಸೋಂಕು ಕಂಡುಬಂದ ಬಳಿಕ ದೇಶದಲ್ಲಿ ಇದು ಅತಿ ಹೆಚ್ಚಿನ ಗುಣಮುಖರಾದ ಶ್ರಕರಣವಾಗಿದೆ

ಈ ವರೆಗೆ ದೇಶದಲ್ಲಿ

ಇದರಿಂದ ಸೋಂಕಿತರು ವಿಡಿಯೋ ಕಾನ್ಸರೆನಿಂಗ್ ಮೂಲಕ ಕುಟುಂಬ ಮತ್ತು ಸ್ಯೇಹಿತರೊಂದಿಗೆ ಸಂವಹನ ನಡೆಸಬಹುದು ಇದು ಅವರಿಗೆ ಮಾನಸಿಕ ಬೆಂಬಲ ಮತ್ತು ಸ್ಟೈರ್ಯ ನೀಡುತ್ತದೆ ಆಸ್ಪತ್ರೆ ವಾರ್ಡ್ಗಳಲ್ಲಿ ಮೊಬೈಲ್ ಪೋನ್ಗಳನ್ನು ಅನುಮತಿಸಲಾಗಿದ್ದರೂ ಆಸ್ಪತ್ರೆಯ ಆಡಳಿತ ಮಂಡಳಿಗಳು ಮೊಬೈಲ್ ಪೋನ್ ಕೊಂಡೊಯ್ಲಲು ಅನುಮತಿ ನೀಡುತ್ತಿಲ್ಲ ಎಂದು ರೋಗಿಗಳ ಸಂಬಂಧಿಗಳು ಆರೋಪಿಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಪತ್ರ ಬರೆದಿದೆ

ದೇಶದ ಬಹುತೇಕ ಎಲ್ಲ ರಾಜ್ಗಳ ಮಣ್ಣ ಮತ್ತು ನದಿಗಳ ಪವಿತ್ರ ಜಲವನ್ನು ಅಯೋಧ್ಲೆಗೆ ತಲುಪಿಸಲಾಗಿದೆ ಅಯೋಧ್ಲೆಯ ಬೀದಿ ಬೀದಿಗಳನ್ನು ವರ್ಣರಂಜತವಾಗಿ ಸಿಂಗರಿಸಲಾಗಿದೆ ಭಜನೆ ಸಂಕೀರ್ತನೆಗಳ ಅಭ್ಯಾಸ ಎಲ್ಲೆಡೆ ಕೇಳಬರುತ್ತಿದೆ ನೂರಾರು ಸ್ವಯಂಸೇವಕರು ರಾಮಾಯಣದ ಗೀತೆಗಳ ಅಭ್ಯಾಸನಿರತರಾಗಿದ್ದಾರೆ ಅಯೋಧ್ವೆಯ ಎಲ್ಲಾ ರಸ್ತೆಗಳು ಕಟ್ಟಡಗಳನ್ನು ವಿದ್ಯುತ್ ದೀಪಗಳ ಮಾಲೆಯಿಂದ ಅಲಂಕರಿಸಲಾಗಿದೆ ಕೊರೊನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಅಯೋಧ್ಯೆಯ ಎಲ್ಲ ವಿದ್ಯಮಾನಗಳ ಆನ್ಲೈನ್ ಪ್ರಸಾರಕ್ಷೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ದೇಶದ ಎಲ್ಲ ರಾಜ್ಞಗಳ ಜನರು ಆನ್ಲೈನ್ ಮೂಲಕ ರಾಮಮಂದಿರ ನಿರ್ಮಾಣದ ಶಿಲನ್ನಾಸ ವೀಕ್ಷಿಸಲಿದ್ದಾರೆ ದೇಶಾದ್ಯಂತ ಸ್ವಚ್ಛತೆ ಮತ್ತು ಸ್ವೆರ್ಮಲ್ಯ ಕಾಯ್ದುಕೊಳ್ಳುವಲ್ಲಿ ಸ್ವಚ್ಛಭಾರತ್ ಅಭಿಯಾನ ನಿರ್ಣಾಯಕ ಕೊಡುಗೆ ನೀಡಿದೆ ಈ ಅಭಿಯಾನ ದೇಶದ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ದೇಶಿತ ಗುರಿ ಸಾಧನೆಯಲ್ಲಿ ಪ್ರತ್ಯೇಕವಾಗಿ ಗಮನ ಪರಿಸುತ್ತಿದೆ ಎಂದು ಜಲಶಕ್ತಿ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ ಆಕಾಶವಾಣಿ ಸುದ್ದಿ ವಿಭಾಗಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಸಚಿವರು ಸ್ವಜ್ಞ ಭಾರತ್ ಅಭಿಯಾನದ ಉದ್ದೇತ ದೇಶದಲ್ಲಿ ಶೌಚಾಲಯಗಳ ನಿರ್ಮಾಣ ಮಾತ್ರವಲ್ಲ ಕೋಟ್ಗಾಂತರ ಜನರ ನಡವಳಿಕೆಯಲ್ಲಿ ಸ್ವಚ್ಚತೆ ಮತ್ತು ನೈರ್ಮಲ್ಲ ಪಾಲನೆಯ ಅಗತ್ಯ ಕುರಿತು ಗಮನಾರ್ಹ ಬದಲಾವಣೆ ಮೂಡಿಸುವುದು ಹಾಗೂ ಕೋಟ್ಗಂತರ ಮಹಿಳೆಯರಿಗೆ ಘನತೆಯುಳ್ಳ ಜೀವನ ನಿರ್ವಹಣೆಗೆ ನೆರವಾಗುವುದು ಈ ಮಹತ್ತ ಅಭಿಯಾನದ ಆಶಯವಾಗಿದೆ ಎಂದರು

ಕೇಂದ್ರ ಗ್ಲಹ ಸಚವ ಅಮಿತ್ ಶಾ ಅವರಿಗೆ ಕೊರೊನಾ ಸೋಂಕು ದ್ಲಢಪಟ್ಲದೆ ಈ ಬಗ್ಗೆ ಟ್ಲೀಟ್ ಮಾಡಿರುವ ಅವರು ಕೊರೊನಾ ಲಕ್ಷಣಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಪರೀಕ್ಷೆ ಮಾಡಿಸಿದಾಗ ಪಾಸಿಟವ್ ದೃಢಪಟ್ಟಿದೆ ನಾನು ಆರೋಗ್ಲವಾಗಿದ್ದು ವೈದ್ಯರ ಸಲಹೆಯ ಮೇರೆಗೆ ಆಸ್ತತ್ರೆಗೆ ದಾಖಲಾಗುತ್ತಿದ್ದೇನೆ ತಮ್ನೊಂದಿಗೆ ಸಂಪರ್ಕ ಹೊಂದಿದ್ದವರು ಐಸೊಲೇಷನ್ನಲ್ಲಿ ಇರಬೇಕು ಹಾಗೂ ಪರೀಕ್ಷೆಗೆ ಒಳಪಡಬೇಕು ಎಂದು ಮನವಿ ಮಾಡಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಜೆಡಿಎಸ್ ವರಿಷ್ಣ ಎಚ್

ದೇವೇಗೌಡ ಸೇರಿದಂತೆ ಹಲವು ಗಣ್ಣರು ರಾಜಕೀಯ ನಾಯಕರು ಅಮಿತ್ ಶಾ ಅವರು ಶೀಘ ಗುಣಮುಖರಾಗಲಿ ಎಂದು ಹಾರ್ಸೆಸಿದ್ದಾರೆ ಈ ಮಡ್ಲೆ ತಮಿಳುನಾಡು ರಾಜ್ಯಪಾಲರಾದ ಬನ್ನರಿಲಾಲ್ ಪುರೋಹಿತ್ ಅವರಿಗೆ ಕೊರೊನಾ ಪಾಸಿಟಿವ್ ದೃಢಪಟ್ನದೆ

ರೈಲ್ವೇ ಖಾತೆ ಸಚಿವ ಒಿಯೂಷ್ ಗೋಯಲ್ ನಿವೃತ್ತಿಗೊಂಡಿರುವ ಅಧಿಕಾರಿಗಳಗೆ ಅವರ ನಿಸ್ನಪ ಸೇವೆ ಹಾಗೂ ರೈಲ್ವೆಗೆ ಅವರು ನೀಡಿರುವ ಕೊಡುಗೆಗಾಗಿ ಅಭಿನಂದಿಸಿದರು ದೇಶದ ಅಭಿವೃದ್ದಿಗೆ ಹಾಗೂ ಸಮಾಜಕ್ಕೆ ಒಳಿತಾಗುವ ಕೆಲಸಗಳನ್ನು ಮುಂದುವರೆಸುವಂತೆ ಸಚಿವರು ಆಗ್ರಹಿಸಿದ್ದಾರೆ ಬೀಳೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಅವಿಸ್ತರಣಿಯವಾಗಿಸಿದ ಸಚಿವರಿಗೆ ನಿವ್ಯಕ್ತಿಹೊಂದುತ್ತಿರುವ ಅಧಿಕಾರಿಗಳು ಧನ್ನವಾದ ಅರ್ಪಿಸಿದ್ದಾರೆ ಕಾರ್ಯಕ್ತಮದಲ್ಲಿ ಮಾತನಾಡಿದ ಪಿಯೂಪ್ ಗೋಯಲ್ ರೈಲ್ವೇಯನ್ನು ಉನ್ನತಮಟ್ಟಕ್ಷೇರಿಸಲು ಅಧಿಕಾರಿಗಳ ಕೊಡುಗೆಯ ಬಗ್ಗೆ ಮೆಚ್ಚುಗೆ ವ್್ತ್ರಪಡಿಸಿದರು ಕೋವಿಡ್ ವಿರುದ್ದದ ಹೋರಾಟದಲ್ಲಿ ಸಿಬ್ಲಂದಿಯ ಶ್ರಮವನ್ನು ಅವರು ಶ್ಲಾಘಿಸಿದರು ಕೇರಳ ಚಿನ್ನ ಕಳ್ಳಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿ ರಾಷ್ಷೀಯ ತನಿಖಾ ತಂಡ ಎನ್ಐಎ ಇಂದು ಆರು ಪ್ರದೇಶಗಳಲ್ಲಿ ಶೋಧ ನಡೆಸಿ ಆರು ಮಂದಿಯನ್ನು ಬಂಧಿಸಿದೆ

ಉತ್ತರ ಪ್ರದೇಶದ ಕ್ಲಾಬಿನೆಟ್ ಸಚಿವೆ ಕಮಲಾ ರಾಣಿ ವರುಣ್ ಕೊರೊನಾ ಸೋಂಕಿನಿಂದ ನಿಧನರಾಗಿದ್ದಾರೆ

ಕೊರೊನಾ ಸೋಂಕಿನಿಂದ ಬಳಲುತ್ತಿದ್ದ ಅವರು ಲಕ್ನೋದ ಪಿಜಿಐ ಆಸ್ತತ್ರೆಯಲ್ಲಿ ಇಂದು ನಿಧನರಾಗಿದ್ದಾರೆ ಸಚಿವರ ನಿಧನಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತೀವ್ರ ಶೋಕ ವಕ್ಷಪಡಿಸಿದ್ದಾರೆ

ಮಹಿಳಾ ಪಕ್ಷುಗಳು ಮತ್ತು ಸಬಲೀಕರಣಕ್ಕಾಗಿ ಅವರು ಹೋರಾಟ ನಡೆಸಿದ್ದರು ಸಚಿವೆ ಕೆಮಲಾ ರಾಣಿ ವರುಣ್ ಅವರ ನಿಧನಕ್ಕೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ತೀವ್ರ ಶೋಕ ವ್ಯಕ್ಷಪಡಿಸಿದ್ದಾರೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಸಂತಾಪ ಸೂಚಿಸಿದ್ದು ಕಮಲಾ ರಾಣಿ ವರುಣ್ ಅವರು ಕಾರ್ಯತ್ತರತೆಗೆ ಹೆಸರುವಾಸಿಯಾಗಿದ್ದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪ ಸೂಚಿಸಿದ್ದು ಕಮಲಾ ರಾಣಿ ಅವರು ಸಾಮಾಜಕ ಸೇವೆಗೆ ತಮ್ನ ಜೀವನವನ್ನು ಸಮರ್ಪಿಸಿಕೊಂಡಿದ್ದರು ಉತ್ತರಪ್ರದೇಶದಲ್ಲಿ ಬಿಜೆಪಿಯನ್ನು ಕಟ್ಟ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಸಂತಾಪ ಸೂಚಕ ಸಂದೇಶದಲ್ಲಿ ತಿಳಿಸಿದ್ದಾರೆ